ಇಂಡೋ ಪೆಸಿಫಕ್ ವಲಯದಲ್ಲಿ ಶಾಂತಿ ಸೌಹಾರ್ದ ಸ್ಥಾಪನೆಗೆ ಸಿದ್ದ ಭಾರತ ಮತ್ತು ವಿಯೆಟ್ನಾಂನಿಂದ ಬದ್ದತೆಯ ಪುನರುಚ್ಲಾರ

ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ರ್ಚಾಲಿ ರೋಡ್ ಕೋಗಳ ಮೂಲಕ ಕೊನೆಯ ಹಂತದ ಕಸರತ್ತಿನಲ್ಲಿ ಮತದಾರರನ್ನು ಸೆಳೆಯಲು ಪ್ರಯತ್ನಿಸಿದ್ದಾರೆ

ಒಂದೇ ತ್ರೇಣಿ ಒಂದು ಪಿಂಚಣಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಯೋಧರ ಹಾದಿ ತಪ್ಪಿಸಿತು ಎಂದಿರುವ ಮೋದಿ ಎನ್ಡಿಎ ಸರ್ಕಾರವು ಒಂದು ಶ್ರೇಣಿ ಒಂದು ಪಿಂಚಣಿಯನ್ನು ಅನುಷ್ಠಾನಗೊಳಿಸಿತು ಎಂದಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಹಿಮಾಚಲ ಪ್ರದೇಶದ ಉನಾ ಚುನಾವಣಾ ರ್ನಾಲಿ ಉದ್ಲೇಶಿಸಿ ಮಾತನಾಡುತ್ತ ಎನ್ ಡಿಎ ಸರ್ಕಾರದ ಜಿಎಸ್ಟಿ ಮತ್ತು ನೋಟು ಅಮಾನ್ಗೀಕರಣದಿಂದ ರೈತರು ಮಧ್ಯಮ ವರ್ಗದ ಜನರು ಸಣ್ಣ ವ್ಲಾಪಾರಿಗಳು ಕಂಗೆಡುವಂತಾಯಿತು ಎಂದು ಆರೋಪಿಸಿದರು

ಸುಲ್ತಾನ್ಪುರ ಪ್ರತಾಪಗಡ ಫುಲ್ವುರ್ ಅಲಹಬಾದ್ ಅಂಬೇಡ್ಕರ್ ನಗರ್ ಪ್ರಾವತ್ತಿ ದುಮರಿಯಾಗಂಜ್ ಬಸ್ತಿ ಸಂತ ಕಬೀರ್ ನಗರ್ ಲಾಲ್ಗಂಜ್ ಅಜಂಗಡ ಚೌನ್ಪುರ್ ಮಚಲೀಶಹರ್ ಮತ್ತು ಭದೋಹಿ ಕ್ಷೇತ್ರಗಳು ಇದರಲ್ಲಿ ಸೇರಿವೆ

ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಬಿಜೆಪಿ ನಾಯಕಿ ಮತ್ತು ರಾಜ್ಯ ಸಚಿವೆ ರೀಟಾ ಬಹುಗುಣ ಜೋಷಿ ಮುಕುತ್ ಬಿಹಾರಿ ವರ್ಮಾ ಬಿಜೆಪಿಯ ಜಗದಾಂಬಿಕಾ ಪಾಲ್ ಮತ್ತು ಕಾಂಗ್ರೆಸ್ ಪಕ್ಷ ಡಾ ಸಂಜಯ್ ಸಿಂಗ್ ಕಣದಲ್ಲಿರುವ ಪ್ರಮುಖರು ಸಿಬ್ ವಿರೋಧಿ ದಂಗೆಗೆ ಸಂಬಂಧಿಸಿ ಸ್ಟಾಮ್ ಪಿತ್ರೋಡಾ ನೀಡಿರುವ ಆಕ್ಷೇಪಾರ್ಹ ಹೇಳಿಕೆಯು ಕಾಂಗ್ರೆಸ್ ಪಕ್ಷದ ಮನೋಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಸುದ್ಲಿಸಂಸ್ಲೆಯೊಂದರ ಜೊತೆ ಈ ಕುರಿತು ಮಾತನಾಡಿದ ಪ್ರಧಾನಿ ಪಿತ್ರೋಡಾ ನೀಡಿರು ಹೇಳಕೆ ವೈಯಕ್ತಿಕವಾದುದಲ್ಲ

ಈ ಕುರಿತು ಸುದ್ಗಿಗಾರರ ಜೊತೆ ಮಾತನಾಡಿದ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಸ್ಥಾಮ್ ಪಿತ್ರೋಡಾ ಅವರ ಹೇಳಿಕೆ ಈಗಾಗಲೇ ನೊಂದಿರುವ ಸಿಖ್ ಸಮುದಾಯದ ಗಾಯದ ಮೇಲೆ ಬರೆ ಎಳೆದಂತಿದೆ ಎಂದರು

ಪಿತ್ರೋಡಾ ನೀಡಿರುವ ಹೇಳಕೆ ವೈಯಕ್ತಿಕವಾದುದೇ ಹೊರತು ಪಕ್ಷದ ನಿಲುವಲ್ಲ ದಂಗೆಯಲ್ಲಿ ನೊಂದವರಿಗೆ ನ್ಯಾಯ ಒದಗಿಸಲು ಪಕ್ಷದ ನಾಯಕತ್ವ ಪ್ರಯತ್ನಿಸಿದೆ ಅಲ್ಲದೆ ಆರೋಪಿಗಳಿಗೆ ಶಿಕ್ಷೆಯಾಗುವಲ್ಲಿ ಅಗತ್ಜ ಸಹಕಾರ ಒದಗಿಸಿದೆ ಎಂದಿರುವ ಕಾಂಗ್ರೆಸ್ ಸೂಕ್ಷ್ನ ವಿಚಾರಗಳ ಬಗ್ಗೆ ಹೇಳಿಕೆ ನೀಡುವಾಗ ಜಾಗ್ರತೆ ವಹಿಸುವಂತೆ ಸಲಹೆ ನೀಡಿದೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್ ಅಬ್ದುಲ್ ನಜೀರ್ ಅವರನ್ನು ಒಳಗೊಂಡ ಐವರು ನ್ನಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಸಮಿತಿಯ ಮನವಿಗೆ ಸಮ್ಮತಿಸಿತು

ಅಯೋಧ್ಯೆ ರಾಮಜನ್ನ ಭೂಮಿ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ಸಾಧ್ವತೆಗಳ ಬಗ್ಗೆ ಪರಿತೀಲಿಸಲು ನ್ವಾಯಾಲಯ ಸಂಧಾನಕಾರರ ತಂಡವನ್ನು ರಚಿಸಿತ್ತು ಸಂಧಾನಕಾರರ ತಂಡದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ವಾಯಮೂರ್ತಿ ಫಕೀರ್ ಮೊಹಮ್ನದ್ ಇಬ್ರಾಹಿಂ ಕಲೀಫುಲ್ಲಾ ಆಧ್ವಾತ್ಮಿಕ ಗುರು ಶ್ರೀ ರವಿಶಂಕರ್ ಮತ್ತು ಹಿರಿಯ ವಕೀಲರಾದ ಶ್ರೀರಾಮ್ ಪಂಚು ಅವರನ್ನು ಸದಸ್ಟರನ್ನಾಗಿ ನೇಮಕ ಮಾಡಲಾಗಿತ್ತು

ಪವಿತ್ರಾ ಮತ್ತಿತರರು ಸಲ್ಲಿಸಿದ್ದ ಮೇಲ್ಮನವಿ ಕುರಿತ ತೀರ್ಪನ್ನು ಇಂದು ಪ್ರಕಟಿಸಿದ ನ್ವಾಯಮೂರ್ತಿ ಡಿ

ಚಂದ್ರಚೂಡ ಅವರ ನೇತೃತ್ವದ ಪೀಠ ತಾಸನ ಸಭೆಯು ರೂಪಿಸಿರುವ ನೂತನ ಕಾಯ್ದೆಗೆ ರಾಷ್ಷಪತಿಯವರ ಅಂಕಿತ ದೊರೆತಿದ್ದು ಅದರ ಸಿಂಧುತ್ವಕ್ಷೆ ಪೂರಕ ಎಂದು ಅಭಿಪ್ರಾಯಪಟ್ಟದೆ ಕೆನೆ ಪದರದ ತತ್ವವೂ ಈ ಕಾಯ್ದೆಯ ಜಾರಿಯಲ್ಲಿ ಅನ್ವಯವಾಗದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿರುವ ಗ್ರೂಪ್ ಡಿ ಹಂತದ ಸಿಬ್ದಂದಿಗೆ ಮೀಸಲಾತಿ ನೀಡುವಾಗ ಮಾತ್ರ ಈ ತತ್ವ ಅನ್ವಯಿಸಬಹುದು ಆದರೆ ತತ್ವರಿಣಾಮದ ಜೇಷ್ಣತೆ ವಿಸ್ತರಿಸುವ ಕಾಯ್ದೆ ಆಗಿರುವುದರಿಂದ ಕೇವಲ ಉನ್ನತ ಮಟ್ಲದ ಅಧಿಕಾರಿಗಳು ಇದರ ಲಾಭ ಪಡೆಯುವುದರಿಂದ ಕಾಯ್ದೆಯನ್ನು ಮಾನ್ನ ಮಾಡಲಾಗಿದೆ ಎಂದು ನ್ನಾಯಮೂರ್ತಿ ಚಂದ್ರಚೂಡ್ ತೀರ್ಪಿನಲ್ಲಿ ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ ತೀರ್ಪನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ

ವೆಂಕಯ್ತ ನಾಯ್ದ ಪ್ರತಿಪಾದಿಸಿದ್ದಾರೆ ವಿಯಾಟ್ನಂನ ಹನೋಯ್ನಲ್ಲಿಂದು ದ್ವಿಪಕ್ಷೀಯ ಸಹಕಾರ ವೃದ್ಧಿ ಕುರಿತಂತೆ ಮಾತನಾಡಿದ ಅವರು ವಿಯಾಟ್ನಂನ ಅಧ್ಯಕ್ಷ ಡಾಂಗ್ ಥೈ ನಗೋಥಾಯ್ ಅವರೊಂದಿಗೆ ಮಾತುಕತೆ ನಡೆಸಿದರು ಇದರ ಜೊತೆಗೆ ಭದ್ರತೆ ರಕ್ಷಣಾ ಸಹಕಾರ ಅಣು ಇಂಧನ ಮತ್ತು ಬಾಹ್ಯಾಕಾಶ ಹಾಗೂ ವಿಜ್ಞಾನ ತಂತ್ರಜ್ಞಾನ ವಲಯ ಕುರಿತಂತೆ ಉಭಯ ದೇಶಗಳ ನಾಯಕರು ಸಮಾಲೋಚನೆ ನಡೆಸಿದರು ನಂತರ ಜಂಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸಿಯಾನ್ ರಾಷ್ಟಗಳ ಒಪ್ಪಂದದಂತೆ ಪೂರ್ವ ನೀತಿಯನ್ನು ಬಲವರ್ಧಿಸಲು ದ್ವಿಪಕ್ಷೀಯ ಮಾತುಕತೆ ಸಹಕಾರಿಯಾಗಲಿದೆ

ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಉಪ ರಾಷ್ಟಪತಿ ಎಂ

ಏಷ್ಲಾದ ಆಗ್ನೇಯ ರಾಷ್ಷದ ಹುತಾತ್ತರು ಮತ್ತು ನಾಯಕರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ಇನ್ನೂರು ಡಾಲರ್ ಬೆಲೆ ಬಾಳುವ ಚೀನಾ ಉತ್ತನ್ನಗಳ ಮೇಲಿನ ಸುಂಕವನ್ನು ಅಮೆರಿಕ ದ್ವಿಗುಣಗೊಳಿಸಿದೆ ಅಲ್ಲದೆ ಚೀನಾದಿಂದ ರಫ್ತಾಗುವ ಅಮೆರಿಕ ಸರಕುಗಳ ಮೇಲೂ ಅತ್ಲಧಿಕ ಸುಂಕ ಹೇರಲಾಗಿದೆ ಎಂದು ತಿಳಿದುಬಂದಿದೆ

ಕೊನೆಯ ಕ್ಷಣದಲ್ಲಿ ಟಕೆಟ್ ಕಾಯ್ದಿರಿಸಲು ಪರದಾಡುವ ಏರ್ ಇಂಡಿಯಾ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ದೊರಕಿದೆ